ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ

ಜೈಶಂಕರ್ ರಾಜ್ಯ ಸಭೆಯಲ್ಲಿಂದು ಹೇಳಿಕೆ ನೀಡಿದ್ದಾರೆ ಜಮ್ಮು ಮತ್ತು ಕಾಶ್ಮೀರದ ವಿಷಯವಾಗಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪ್ರಸ್ತಾಪಿಸಿರುವ ಹಿನ್ನೆಲೆಯಲ್ಲಿ ಕಾಶ್ಮೀರ ವಿಷಯದಲ್ಲಿ ಮಧ್ಯಸ್ಥಿಕೆ ವಹಿಸುವಂತೆ ಪ್ರಧಾನಿ ನರೇಂದ್ರ ಮೋದಿ ಎಂದೆಂದಿಗೂ ಅಮೆರಿಕ ಅಧ್ಯಕ್ಷರಿಗೆ ಮನವಿ ಮಾಡಿಲ್ಲ ಎಂದು ವಿದೇಶಾಂಗ ಸಚಿವರು ಸ್ಪಷ್ಟಪಡಿಸಿದರು ಗಡಿಯಲ್ಲಿನ ಭಯೋತ್ಪಾದನೆ ನಿಂತ ಮೇಲೆ ಮಾತ್ರ ಪಾಕಿಸ್ತಾನದೊಂದಿಗೆ ಯಾವುದೇ ಮಾತುಕತೆ ಮತ್ತೆ ಆರಂಭವಾಗಲು ಸಾಧ್ಯವೆಂದು ಒತ್ತಿ ಹೇಳಿದರು ಶಿಮ್ಲಾ ಒಪ್ಪಂದ ಮತ್ತು ಲಾಹೋರ್ ಘೋಷಣೆಯ ಆಧಾರದ ಮೇಲೆಯೇ ಉಭಯ ರಾಷ್ಟಗಳ ನಡುವಣ ಎಲ್ಲಾ ದ್ವಿಪಕ್ಷೀಯ ವಿಷಯಗಳನ್ನು ಬಗೆಹರಿಸಿಕೊಳ್ಳಲಾಗುವುದು ಎಂದು ಸದನಕ್ಕೆ ಭರವಸೆ ನೀಡಿದರು ಇದಕ್ಕೂ ಮುನ್ನ ಕಾಂಗ್ರೆಸ್ ಪಕ್ಷದ ಆನಂದ ಶರ್ಮಾ ವಿಷಯವನ್ನು ಪ್ರಸ್ತಾಪಿಸಿ ಕಾಶ್ಮೀರ ವಿಷಯದಲ್ಲಿ ಮಧ್ಯಸ್ಥಿಕೆ ಕುರಿತಂತೆ ಅಮೆರಿಕ ಅಧ್ಯಕ್ಷರ ಹೇಳಿಕೆಯಿಂದ ಇದಿ ದೇಶವೇ ಆಘಾತಕ್ಕೆ ಒಳಗಾಗಿದೆ ಎಂದರು ಈ ಬಗ್ಗೆ ಪ್ರಧಾನ ಮಂತ್ರಿ ಸಂಸತ್ತಿಗೆ ಸ್ಲಷ್ಷನೆ ನೀಡಬೇಕು ಎಂದು ಆಗ್ರಹಿಸಿದರು

ವಿದೇಶಾಂಗ ಸಚಿವಾಲಯ ಮಾತ್ರವಲ್ಲ ಸ್ಲತಃ ಪ್ರಧಾನ ಮಂತ್ರಿಯೇ ಸಂಸತ್ತಿನಲ್ಲಿ ಈ ಬಗ್ಗೆ ಸ್ಪಷ್ಲಪಡಿಸಬೇಕೆಂದು ಒತ್ತಾಯಿಸಿದರು ಕರ್ನಾಟಕದಲ್ಲಿ ಕಗ್ಗಂಟಾಗಿರುವ ರಾಜಿಕೀಯ ಬಿಕ್ಕಟ್ಟು ಮುಂದುವರೆದಿದೆ ವಿಧಾನಸಭಾಧ್ಯಕ್ಷರು ವಿಶ್ಲಾಸಮತ ಯಾಚನೆ ಪ್ರಕ್ರಿಯೆಯನ್ನು ವಿನಾ ಕಾರಣ ವಿಳಂಬ ಮಾಡುತ್ತಿದ್ದು ಕೂಡಲೇ ಈ ಪ್ರಕ್ರಿಯೆಯನ್ನು ಕೈಗೆತ್ತಿಕೊಳ್ಳುವಂತೆ ಅವರಿಗೆ ನಿರ್ದೇಶನ ನೀಡಬೇಕೆಂಬ ರಾಜ್ಯದ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರದ ಬಗ್ಗೆ ತೀವ್ರ ಅಸಮಾಧಾನಗೊಂಡಿರುವ ಇಬ್ಬರು ಪಕ್ಷೇತರ ಶಾಸಕರು ಸಲ್ಲಿಸಿರುವ ಅರ್ಜಿಗಳ ವಿಚಾರಣೆಯನ್ನು ಸುಪ್ರೀಂ ಕೋರ್ಟ್ ನಾಳೆಗೆ ಮುಂದೂಡಿದೆ ಇಂದು ಬೆಳಗ್ಗೆ ಈ ಅರ್ಜಿಗಳ ವಿಚಾರಣೆ ಆರಂಭವಾಗುತ್ತಿದ್ದಂತೆ ಇಬ್ಬರು ಪಕ್ಷೇತರ ಶಾಸಕರ ಪರವಾಗಿ ವಕೀಲ ಮುಕುಲ್ ರೋಹಣಗಿ ವಾದ ಮಂಡಿಸಿದರು

ಕಳೆದ ನಾಲ್ಕು ದಿನಗಳಿಂದ ವಿಶ್ಲಾಸಮತ ಯಾಚನೆ ಕುರಿತಂತೆ ಸಭಾಧ್ಯಕ್ಷರು ಸ್ಪಷ್ಲ ನಿರ್ಧಾರ ಕೈಗೊಳ್ಳುತ್ತಿಲ್ಲ ಎಂದು ನ್ಯಾಯಪೀಠದ ಗಮನಕ್ಕೆ ತರಲಾಯಿತು

ಕರ್ನಾಟಕ ವಿಧಾನಸಭೆಯ ಸ್ವೀಕರ್ ವಿಶ್ವಾಸಮತ ಯಾಚನೆ ಪ್ರಕ್ರಿಯೆಯನ್ನು ಇಂದು ಪೂರ್ಣಗೊಳಿಸುವ ಬಗ್ಗೆ ತನಗೂ ವಿಶ್ವಾಸವಿದೆ ಎಂದು ತಿಳಿಸಿದ ನ್ಯಾಯಪೀಠ ವಿಚಾರಣೆಯನ್ನು ನಾಳೆಗೆ ಮುಂದೂದಿರುವುದಾಗಿ ಪ್ರಕಟಿಸಿತು ನ್ಯಾಯಾಲಯದ ಕಲಾಪದ ನಂತರ ಸುದ್ಗಿಗಾರರೊಂದಿಗೆ ಮಾತನಾದಿದ ಮುಕುಲ್ ರೋಹಟಗಿ ಕರ್ನಾಟಕ ವಿಧಾನಸಭೆಯ ಇಂದಿನ ವಿದ್ಯಮಾನಗಳ ಆಧಾರದ ಮೇಲೆ ಸುಪ್ರೀಂ ಕೋರ್ಟ್ನ ನಾಳೆಯ ವಿಚಾರಣೆ ನಿಗದಿಯಾಗಿದೆ ಎಂದು ಹೇಳಿದರು

ಮಾಹಿತಿ ಹಕ್ಕು ಕಾಯಿದೆ ವಿಷಯದಲ್ಲಿ ಸಂಪೂರ್ಣ ಪಾರದರ್ಶಕತೆ ಹಾಗೂ ಉತ್ತರದಾಯಿತ್ವಕ್ಕೆ ಒತ್ತು ನೀಡುವುದಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಸರಕಾರ ಬದ್ದವಾಗಿದೆ ಎಂದು ಮಾಹಿತಿ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವದೇಕರ್ ತಿಳಿಸಿದ್ದಾರೆ ಸರಕಾರದ ಎಲ್ಲ ಇಲಾಖೆಗಳ ಮಾಹಿತಿಯನ್ನು ಒದಗಿಸಲು ಸರಕಾರ ಸಿದ್ದವಿದೆ ಎಂದು ಸಚಿವರು ತಿಳಿಸಿದರು ಮಾಹಿತಿ ಹಕ್ಕು ಕಾಯಿದೆಯಡಿ ಅರ್ಜಿಗಳನ್ನು ಸಲ್ಲಿಸುವುದನ್ನು ಕಡಿಮೆ ಮಾಡಲು ಇಲಾಖೆಗಳ ಮಾಹಿತಿಯನ್ನು ಸ್ವಯಂ ಪ್ರೇರಿತವಾಗಿಯೇ ನೀಡಲು ಕ್ರಮಕೈಗೊಳ್ಳಲಾಗುವುದು ಎಂದು ಪ್ರಕಾಶ್ ಜಾವಡೇಕರ್ ಟ್ವೀಟರ್ ಮೂಲಕ ಸಂದೇಶ ನೀಡಿದ್ದಾರೆ

ಅಕಾಶವಾಣಿ ದೇಶದ ನಾಗರೀಕರಿಗೆ ಮಾಹಿತಿ ಶಿಕ್ಷಣ ಮನರಂಜನೆ ನೀಡುವ ಮೂಲ ಉದ್ಗೇಶವನ್ನು ಹೊಂದಿದ್ಲು ಬಹು ಜನ ಹಿತಾಯ ಬಹು ಜನ ಸುಖಾಯ ಎನ್ನುವ ಧ್ಯೇಯದೊಂದಿಗೆ ಪ್ರಸಾರ ವ್ಯವಸ್ಥೆಯ ಮುಂಚೂಣಿಯಲ್ಲಿದೆ ವಿಶ್ವದಲ್ಲೇ ಅತೀ ದೊಡ್ಡ ಸಾರ್ವಜನಿಕ ಪ್ರಸಾರ ವ್ಯವಸ್ಥೆ ಎನ್ನುವ ಕೀರ್ತಿಗೆ ಆಕಾಶವಾಣಿ ಪಾತ್ರವಾಗಿದೆ

ಚಿಟ್ ಫಂಡ್ ಕಂಪನಿಯ ಪಾರ್ಥ ಚಕ್ರವರ್ತಿ ಸೇರಿದಂತೆ ಹಲವರ ವಿರುದ್ಲ ಸಿಬಿಐ ಪ್ರಕರಣ ದಾಖಲಿಸಿದೆ

ಕ್ಯಾಬಿನೆಟ್ ಸಚಿವ ದಾರಾ ಸಿಂಗ್ ಚೌಹಾಣ್ ಅವರು ಫತೇಫುರ್ ಜಿಲ್ಲೆಯಲ್ಲಿ ಸಂತ್ರಸ್ತರ ಕುಟುಂಬಗಳಿಗೆ ನಿನ್ನೆ ಭೇಟಿ ನೀದಿ ಪರಿಹಾರ ಮೊತ್ತದ ಚೆಕ್ ವಿತರಿಸಿದ್ದಾರೆ

ಗಾಯಗೊಂಡವರಿಗೆ ಸ್ವಳೀಯ ಆಸ್ವತ್ರೆಗಳಲ್ಲಿ ಉಚಿತ ಚಿಕಿತ್ಸೆ ನೀಡಲಾಗುತ್ತಿದೆ ಬಿಹಾರದಲ್ಲಿ ಇನ್ನೂ ಎರಡು ದಿನ ಭಾರಿ ಮಿಂಚು ಗುಡುಗು ಸಹಿತ ಕುಂಭದ್ರೋಣ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ ಇಂದು ಮಹಾನ್ ಸ್ಲಾತಂತ್ರಯ ಹೋರಾಟಗಾರರಲ್ಲಿ ಒಬ್ಬರೆನ್ನಿಸಿರುವ ಚಂದ್ರ ಶೇಖರ್ ಆಜಾದ್ ಅವರ ಜನ್ಮದಿನ ಪ್ರಧಾನ ಮಂತಿ ನರೇಂದ ಮೋದಿ ದೇಶದ ಸ್ಲಾತಂತ ಹೋರಾಟಕ್ಕೆ ಆಜಾದ್ ಅವರ ಅಮೂಲ್ಯ ಸೇವೆ ಮತ್ತು ಬಲಿದಾನವನ್ನು ಸ್ಮರಿಸಿದ್ದರು ಚಂದ್ರಶೇಖರ್ ಆಜಾದ್ ಅವರೊಬ್ಬ ದಿಟ್ಟ ಮತ್ತು ಬದ್ದತೆ ಹೊಂದಿದ್ದ ನಾಯಕರಾಗಿದ್ದರು ಅವರು ದೇಶದ ಸ್ವಾತಂತ್ರಕ್ಲಾಗಿ ತಮ್ಮ ಬದುಕನ್ನೇ ಬಲಿದಾನ ಮಾಡಿದ ಮಹಾನ್ ಚೇತನ

ದೇಶ ಇಂದು ಲೋಕಮಾನ್ಯ ತಿಲಕರ ಜಯಂತಿನ್ನೂ ಆಚರಿಸುತ್ತಿದ್ದು ಅವರಿಗೆ ಶ್ರದ್ದಾಂಜಲಿ ಸಲ್ಲಿಸುತ್ತಿದೆ ಪೂರ್ಣ ಸ್ವರಾಜ್ಯಕ್ನಾಗಿ ತಮ್ಮ ಜೀವನವನ್ನೆ ಮುಡಿಪಾಗಿಟ್ಗ ಹಿರಿಯ ಸ್ವಾತಂತ್ರ್ರ ಹೋರಾಟಗಾರನಿಗೆ ತಮ್ಮ ನಮನಗಳು ಭಾರತ ಲೋಕಮಾನ್ಲ ತಿಲಕರ ಸೇವೆಯನ್ನು ಸದಾ ಸ್ಕರಿಸುತ್ತದೆ ಎಂದು ಪ್ರಧಾನಿ ಮೋದಿ ಟ್ಲೀಟ್ ಮಾಡಿದ್ದಾರೆ

ಕಾಶ್ಮೀರ ವಿಷಯ ಸೇರಿದಂತೆ ಪಾಕಿಸ್ತಾನದ ಜತೆಗಿನ ಯಾವುದೇ ಸಮಸ್ಯೆ ದ್ವಿಪಕ್ಷೀಯವೇ ಎಂಬುದು ಭಾರತದ ನಿಲುವಾಗಿದೆ ಇದರಲ್ಲಿ ಯಾವುದೇ ಬದಲಾವಣೆ ಇಲ್ಲ ಕಾಶ್ಮೀರ ವಿಷಯದಲ್ಲಿ ಮೂರನೇ ರಾಷ್ಟ್ರದ ಮಧ್ಯಸ್ಥಿಕೆಗೆ ಜಾಗವಿಲ್ಲ ಎಂದು ವಿದೇಶಾಂಗ ವ್ಯವಹಾರ ಸಚಿವಾಲಯ ವಕ್ತಾರ ರವೀಶ್ ಕುಮಾರ್ ತಿಳಿಸಿದ್ದಾರೆ